ಅನಿಲ ಮತ್ತು ತ್ವೆಲ ಪರಿಶೋಧನೆಯ ಸಹಕಾರ ವರ್ಧನೆಗೆ ಐದು ವರ್ಷಗಳ ಮಾರ್ಗಸೂಚಿ ರೂಪಿಸಲಿರುವ

ಐಎಸ್ ಎಸ್ ಎಫ್

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ರಷ್ಯಾ ನಾಯಕತ್ವದೊಂದಿಗೆ ನಡೆಯಲಿರುವ ದ್ವಿಪಕ್ಷೀಯ ಮಾತುಕತೆಯ ವೇಳಿ ವಿವಿಧ ಕ್ಷೇತ್ರಗಳ ಸಹಕಾರ ವರ್ಧನೆಗೆ ಸಂಬಂಧಿಸಿದ ಮಾತುಕತೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ

ಸಾರ್ವಜನಿಕ ವಲಯದ ಉದ್ದಿಮೆಗಳಾದ ಭಾರತೀಯ ಕಲ್ಲಿದ್ದಲು ನಿಗಮ ಮತ್ತು ಭಾರತೀಯ ಉಕ್ಕು ಪ್ರಾಧಿಕಾರ ರಷ್ಯಾ ಸಂಸ್ಥೆಗಳೊಂದಿಗೆ ಇರಾದೆ ಪತ್ರಗಳಿಗೆ ಮತ್ತು ತಿಳಿವಳಿಕೆ ಒಪ್ಸಂದಗಳಿಗೆ ಅಂಕಿತ ಹಾಕಲಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಇನ್ನೂ ಹಲವು ತಿಳಿವಳಿಕೆ ಒಪ್ಪಂದಗಳಿಗೆ ಅಂಕಿತ ಹಾಕುವ ನಿರೀಕ್ಷೆ ಇದೆ ಕೆಲವು ಒಪ್ಪಂದಗಳ ಆಖ್ಯೆರು ಮಾಡುವುದರ ಜೊತೆಗೆ ಈ ಶ್ವಂಗ ಸಭೆಯ ವೇಳೆ ಪ್ರಧಾನಿಯವರು ಹಲವು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಕೂಡ ಚರ್ಚಿಸುವ ಸಾಧ್ಯತೆ ಇದೆ

ಅತ್ಯಂತ ಅಲ್ಪ ಕಾಲದ ಈ ಎತ್ತರಿಸುವಿಕೆ ಕಾರ್ಯ ನಾಲ್ಲು ಸೆಕೆಂಡ್ಗಳ ಕಾಲ ಮಾತ್ರ ನಡೆಯಿತು

ಲ್ಯಾಂಡರ್ ಅನ್ನು ಚಂದಿರನ ಮೇಲ್ಮೆಗೆ ಇನ್ನೂ ಹತ್ತಿರ ತರಲು ಇಸ್ರೋ ಯೋಜಿಸಿದ್ದು ಎರಡನೇ ಹಂತದ ಅಂತಿಮ ದಿ ಆರ್ಬಿಟ್ ಮಿಷನ್ ಅನ್ನು ನಾಳೆ ನಡೆಸಲಿದೆ

ಪ್ರತ್ಯೇಕಿಸುವ ವೇಳೆ ಲ್ಯಾಂಡರ್ ಸಹ ಬಹುತೇಕ ತನ್ನ ವ್ಯೋಮ ನೌಕೆಯ ಮಾತ್ವಕಕ್ಷೆಯನ್ನೇ ಪಡೆದುಕೊಂಡಿತ್ತು

ಅಪಾಚೆ ಸೇರ್ಪಡೆಯು ಭಾರತೀಯ ವಾಯುಪಡೆಯ ಸಮರ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದ್ದು ಶ್ರೇಷ್ಠ ನಿಖರತೆಯೊಂದಿಗೆ ಚೈತನ್ಯವನ್ನು ಹೆಚ್ಚಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ವಾಯು ಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಬಿ

ದನೋವಾ ಅಪಾಚೆ ದಾಳಿ ಹೆಲಿಕಾಪ್ಸರ್ ಗಳ ಸೇರ್ಪಡೆಯೊಂದಿಗೆ ಭಾರತೀಯ ವಾಯುಪಡೆಯು ಇತ್ತೀಚಿನ ಪೀಳಿಗೆಯ ದಾಳಿ ಹೆಲಿಕಾಪ್ಸರ್ ಗಳೊಂದಿಗೆ ತನ್ನ ಬಲವನ್ನು ಮೇಲ್ಲರ್ಜೆಗೇರಿಸಿಕೊಂಡಿದೆ ಎಂದು ತಿಳಿಸಿದರು ಇದು ವಿಶ್ವದಲ್ಲಿಯೇ ಅತ್ಯಂತ ಮಾರಕ ದಾಳಿ ಹೆಲಿಕಾಪ್ಲರ್ ಗಳಲ್ಲಿ ಒಂದಾಗಿದೆ ಎಂದೂ ತಿಳಿಸಿದರು

ಎಚ್

ಎ ಎಫ್

ಹರಿಯಾಣದ ಭಿವಾನಿಯಲ್ಲಿ ನಿನ್ಲೆ ರ್ಯಾಲಿಯನ್ನುದ್ಗೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಈ ಘೋಷಣೆ ಮಾದಿದ್ದಾರೆ ಯಾವ ರೈತರ ಬ್ಯಾಂಕ್ ಖಾತೆಯನ್ನು ಅನುತ್ಬಾದಕ ಆಸ್ತಿ ಅಥವಾ ಎನ್ ಪಿ ಎ ಎಂದು ಫೋಡಿಸಲಾಗಿದ್ದು ಅವರು ತಮ್ಮ ಸಾಲ ನವೀಕರಿಸಲು ಸಾಧ್ಯವಾಗಿಲ್ಲವೋ ಅವರು ಸಾಲ ನವೀಕರಿಸಬಹುದಾಗಿದೆ ಎಂದರು

ಆರೋಗ್ಯ ಆರೈಕೆಯ ವೃತ್ತಿಪರರ ಮೇಲೆ ಹಿಂಸೆ ಮಾಡುವ ಮತ್ತು ಚಿಕಿತ್ಸಾಲಯದ ಸ್ಥಾಪನೆಗಳಿಗೆ ಹಾನಿಯುಂಟು ಮಾಡುವುದನ್ನು ನಿಗ್ರಹಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ಕಾನೂನು ತರಲು ಮುಂದಾಗಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಿನ್ನೆ ಗಾರ್ವಿ ಗುಜರಾತ್ ಭವನವನ್ನು ಉದ್ಘಾಟಿಸಿದರು

ಸಾಂಪ್ರದಾಯಿಕ ಮತ್ತು ಆಧುನಿಕ ಕಲಾಕೃತಿ ಮತ್ತು ತಂತ್ರಜ್ಞಾನ ಅಳವಡಿಸಲಾಗಿರುವ ಈ ಭವನವು ರಾಷ್ಟ್ರ ರಾಜಧಾನಿಯಲ್ಲಿ ಗುಜರಾತ್ನ ಜನರಿಗೆ ಮನೆಯ ರೀತಿಯಲ್ಲಿ ಸೇವೆ ಒದಗಿಸಲಿದೆ ಗುಜರಾತ್ ನ ಸಂಸ್ಕೃತಿ ಕುಶಲ ಕಲೆಯನ್ನು ಇದು ಪ್ರತಿನಿಧಿಸುತ್ತದೆ ನಂತರ ವಿಜ್ಞಾನ್ ಭವನದಲ್ಲಿ ನೆರೆದಿದ್ದ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ರಾಜ್ಯದ ಅಭಿವ್ವದ್ಲಿಗಾಗಿ ಗುಜರಾತ್ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಟ್ಟಿಯನ್ನು ಪ್ರಸ್ತುತಪಡಿಸಿದರು ಗುಜರಾತ್ ಯಾವಾಗಲೂ ಅಭಿವೃದ್ದಿಗೆ ಪ್ರಾಮುಖ್ಯತೆ ನೀಡುತ್ತದೆ ಮತ್ತು ಕಳಧ ಐದು ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರಗತಿ ಸಾಧಿಸಿದೆ ಎಂದರು ಜಲಸಂರಕ್ಷಣೆ ಮತ್ತು ಕೊಳವೆಗಳ ಮೂಲ ಕುಡಿಯುವ ನೀರಿನ ಪೂರೈಕೆಗೆ ಸಂಬಂಧಿಸಿದಂತೆ ಗುಜರಾತ್ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ಹೇಳಿದರು

ಸಂಪರ್ಕ ಸೌಲಭ್ಯವನ್ನು ಹೆಚ್ಚಿಸಲಾಗಿದ್ದು ಶ್ರೀನಗರ ಮತ್ತು ಇತರ ಕಣಿವೆ ಪ್ರದೇಶಗಳಲ್ಲಿ ಸಾರಿಗೆ ಸಂಚಾರ ಸಾಮಾನ್ಯವಾಗಿದೆ

ಎಲ್ಲ ಅಗತ್ಯ ವಸ್ತುಗಳೂ ಕಣಿವೆಯನ್ನು ತಲುಪುತ್ತಿದ್ದು ವೈದ್ಯಕೀಯ ಕೇಂದ್ರ ಹಾಗೂ ಆಸ್ವತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳೂ ದೊರಕುತ್ತಿವೆ ಎಂದು ತಿಳಿಸಿದರು ರಿಯೋ ಡಿ ಜನೇರೋದಲ್ಲಿ ನಡೆದ ಐ ಎಸ್ ಎಸ್ ಎಫ್